ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಧಿಕಾರ ಮತ್ತು ಗೌಪ್ಯಕೆಯ ಪ್ರಮಾಣವಚನವನ್ನು ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಸಚಿವರಿಗೆ ಬೋಧಿಸಲಿದ್ದಾರೆ

ಪ್ರಮಾಣವಚನ ಸ್ವೀಕಾರ ಸಂದರ್ಭದಲ್ಲಿ ಅನೇಕ ನಾಯಕರು ಉಪಶ್ಥಿತರಿರುವರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಲಿರುವುದನ್ನು ವೀಕ್ಷಿಸಲು ವಿವಿಧ ರಾಷ್ಟಗಳ ಮುಖಂಡರು ಸರ್ಕಾರದ ಉನ್ನತ ಅಧಿಕಾರಿಗಳು ಸಂವಿಧಾನಿಕ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಪಲವು ರಾಷ್ಟಗಳ ರಾಯಭಾರಿಗಳು ಆಗಮಿಸಲಿದ್ದಾರೆ

ಇವರಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ಕಿರ್ಗಿಜ್ ಗಣರಾಜ್ಯ ಮ್ಯಾನ್ಮಾರ್ ಮಾರಿಪಸ್ ನೇಪಾಳ ಭೂತಾನ್ ಹಾಗೂ ಥೈಲಾಂಡ್ನ ವಿಶೇಷ ರಾಯಬಾರಿ ಸೇರಿದ್ದಾರೆ

ಕೇಂದ್ರ ಸಂಪುಟಕ್ಕೆ ಸೇರ್ಪಡೆ ಆಗುವವರ ಪಟ್ಟಿಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಗೆ ಕಳುಹಿಸಿ ಕೊಡುವ ಮುನ್ನ ಇಂದು ಬೆಳಗ್ಗೆ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಿ ಅಂತಿಮ ಸಮಾಲೋಜನೆ ನಡೆಸಿದರು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಉಭಯ ನಾಯಕರು ಕಳೆದ ಎರಡು ದಿನಗಳಿಂದ ಪಲವು ಸುತ್ತಿನ ಮಾತುಕತೆ ನಡೆಸಿದ್ದಾರೆ

ಕೇಂದ್ರ ಸಂಪುಟ ಸೇರ್ಪಡೆಗೊಳ್ಳಲಿರುವ ಸಂಭವನೀಯರ ಪಟ್ಟಿಯಲ್ಲಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ನರೇಂದ್ರ ಸಿಂಗ್ ತೋಮರ್ ಪ್ರಕಾಶ್ ಜಾವಡ್ಕೇರ್ ರವಿ ಶಂಕರ್ ಪ್ರಸಾದ್ ಧರ್ಮೇಂದ್ರ ಪ್ರಧಾನ್ ಮತ್ತು ಸ್ಮತಿ ಇರಾನಿ ಸೇರಿದ್ದಾರೆ ಈ ಪಟ್ಟಿಯಲ್ಲಿ ಸದಾನಂದ ಗೌಡ ಪ್ರಷ್ನಾದ್ ಜೋಷಿ ಗಜೇಂದ್ರ ಸಿಂಗ್ ತೆಖಾವತ್ ಮುಖ್ತಾರ್ ಅಬ್ವಾಸ್ ನಖ್ವಿ ಜಯಂತ್ ಸಿಂಗ್ ಗಿರಿರಾಜ್ ಸಿಂಗ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ತಾವರ್ಚಂದ್ ಗೆಹ್ಲೋಟ್ ದಿಲೀಪ್ ಫೋಷ್ ಜಿತೇಂದ್ರ ಸಿಂಗ್ ಮತ್ತು ಮರುಷೋತ್ತಮ್ ರುವಾಲ ಪೆಸರುಗಳು ಕೂಡ ಸೇರಿವೆ ಎನ್ಡಿಎ ಮೈತ್ರಿ ಪಕ್ಷ ಆಕಾಲಿ ದಳದ ಪರ್ಸಿಮುತ್ ಬಾದಲ್ ಲೋಕ ಜನಶಕ್ತಿಯ ರಾಮ್ ವಿಲಾಸ್ ಪಾಸ್ವಾನ್ ಅಪ್ನಾ ದಳದ ಅನುಪ್ರಿಯಾ ಪಟೇಲ್ ಜೆಡಿಯುನಿಂದ ರಾಮನಾಥ್ ಠಾಕೂರ್ ಅಥವಾ ಸಂತೋಷ್ ಕುಶ್ವಾಪ್ ಕೇಂದ್ರ ಸಂಪುಟ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಈ ಮಧ್ಯೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಡಿ

ಸದಾನಂದ ಗೌಡ ತಮಗೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಶ್ಶಿತರಿರುವಂತೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಪಾ ಅವರಿಂದ ಸಂದೇಶ ತಲುಪಿದೆ ಎಂದು ತಿಳಿಸಿದರು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರಲು ತಮ್ಮ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ದೇಶದ ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಗೆ ಪ್ರಮಾಣವಚನ ಸ್ವೀಕಾರಕ್ಕೆ ಮುನ್ನ ಇಂದು ಬೆಳಗ್ಗೆ ಅವರು ರಾಷ್ಟೀಯ ಯುಧ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ದೇಶಕ್ಕಾಗಿ ಪಾಣತ್ಕಾಗ ಮಾಡಿದ ಯೋಧರ ಸ್ಮರಣಾರ್ಥ ಮಷ್ಪಗುಚ್ಛ ಇರಿಸಿ ನಮನ ಸಲ್ಲಿಸಿದರು

ಬೆಳಗ್ಗೆ ರಾಜ್ಫಾಟ್ಗೆ ತೆರಳಿದ ಪ್ರಧಾನಮಂತ್ರಿ ರಾಷ್ಟಟಿತ ಮಹಾತ್ಮ ಗಾಂಧಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು

ಮಾಜಿ ಪ್ರಧಾನಮಂತ್ರಿ ಆಟಲ್ ಬಿಹಾರಿ ವಾಜಪೇಯಿ ಅವರ ಸದೈವ್ ಆಟಲ್ ಸಮಾಧಿಗೆ ಭೇಟಿ ನೀಡಿದ ನರೇಂದ್ರ ಮೋದಿ ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು